ಕಾಶ್ತೀರ ವಿಷಯ ಭಾರತ ಮತ್ತು ಪಾಕಿಸ್ತಾನ ನಡುವಣ ದ್ವಿಪಕ್ಷೀಯ ವಿಷಯವೆಂದು ಚೀನಾ ಹೇಳಿಕೆ

ಜಿನ್ಒಿಂಗ್ ಮತ್ತು ಪ್ರಧಾನಮಂತ್ರಿ ನರೇಂದ್ರಮೋದಿ ಅವರು ಕಳೆದ ವರ್ಷದ ಏಪ್ರಿಲ್ನಲ್ಲಿ ಚೈನಾದ ವುಹಾನ್ನಲ್ಲಿ ತಮ್ಮ ಮೊದಲ ಅನೌಪಚಾರಿಕ ಅಗ್ರಸಭೆ ನಡೆಸಿದ್ದರು ಉಭಯ ನಾಯಕರು ದ್ವಿಪಕ್ಷೀಯ ಪೂದೇಶಿಕ ಹಾಗೂ ಜಾಗತಿಕ ಮಹತ್ವದ ಹಲವು ವಿಷಯಗಳನ್ನು ಕುರಿತ ತಮ್ಮ ಅಭಿಪ್ರಾಯಗಳನ್ನು ಪರಸ್ಪರ ವಿನಿಮಯ ಮಾಡಿಕೊಂಡು ಸಮಾಲೋಚನೆ ಪ್ರಕ್ರಿಯೆಯನ್ನು ಮುಂದುವರೆಸಲು ಈ ಅಗ್ರಸಭೆ ಉತ್ತಮ ಅವಕಾಶವನ್ನು ಕಲ್ಪಿಸಲಿದೆ ದೇಶದ ಜನತೆ ಆಹಾರ ವಸ್ತುಗಳನ್ನು ವ್ವರ್ಥ ಮಾಡದೇ ಇಂಧನ ಹಾಗೂ ನೀರನ್ನು ಸಂರಕ್ಷಣೆ ಮಾಡಬೇಕೆಂದು ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ

ನವರಾತ್ರಿಯ ಈ ಸಂದರ್ಭದಲ್ಲಿ ಮಹಿಳಾ ಸಬಲೀಕರಣಕ್ಕೆ ಒತ್ತು ನೀಡಿ ಮಹಿಳೆಯರ ಫನತೆ ಮತ್ತು ಗೌರವವನ್ನು ಎತ್ತಿ ಹಿಡಿಯುವ ನಿಟ್ಲನಲ್ಲಿ ಕಾರ್ಯೋನ್ನುಖರಾಗಬೇಕು ಎಂದು ಅವರು ಹೇಳಿದರು ಈ ಬಾರಿಯ ದೀಪಾವಳಿ ಸಂದರ್ಭದಲ್ಲಿ ಸಾಧನೆ ಮಾಡಿರುವ ಹೆಣ್ಣು ಮಕ್ಕಳನ್ನು ಗೌರವಿಸಿ ಮತ್ತೊಬ್ಬರಿಗೆ ಪ್ರೇರಣೆಯಾಗುವಂತಹ ಕಾರ್ಯಕ್ರಮಗಳನ್ನು ರೂಪಿಸಿ ಎಂದು ಸಲಹೆ ಮಾಡಿದರು ವಿಜಯದಶಮಿಯ ಈ ಸಂದರ್ಭದಲ್ಲಿ ಭಾರತೀಯ ವಾಯುಪಡೆ ತನ್ನ ಸಂಸ್ಥಾಪನಾ ದಿನವನ್ನು ಆಚರಿಸಿಕೊಳ್ಳುತ್ತಿದ್ದು ಇಂತಹ ಕಾಲಘಟ್ಟದಲ್ಲಿ ಹನುಮಾನ್ನನ್ನು ಸ್ನರಿಸುವ ಅಗತ್ವವಿದೆ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಪ್ರಧಾನಿ ಅವರು ರಾವಣನ ಪ್ರತಿಕೃತಿ ದಹಿಸಿದರು ದುಪ್ಷ ಶಕ್ತಿಗಳ ವಿರುದ್ದದ ವಿಜಯ ಇದಾಗಿದೆ ಭಾರತದ ಪ್ರತಿಯೊಂದು ಪಭ್ಗವು ಸಮಾಜವನ್ನು ಒಗ್ಗೂಡಿಸುತ್ತದೆ ಎಂದು ಹೇಳಿದರು ರಫೇಲ್ ಯುದ್ದವಿಮಾನಗಳು ಭಾರತದ ವಾಯುಪಡೆಯ ಸಾಮರ್ಥ್ಯವನ್ನು ಮತ್ತಷ್ಟು ಹೆಚ್ಚಿಸಲಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ ಫ್ರಾನ್ಸ್ನ ಮೆರಿಗ್ನಾಕ್ನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು ರಫೇಲ್ ಯುದ್ದ ವಿಮಾನಗಳು ಭಾರತೀಯ ವಾಯುಪಡೆಯ ಹೋರಾಟ ಸಾಮರ್ಥ್ಯವನ್ನು ಮತ್ತಷ್ಟು ಹೆಚ್ಚಿಸಲಿವೆ ಭಾರತ ಶಸ್ತಾಸ್ತ ಮತ್ತು ಇತರ ರಕ್ಷಣಾ ಉಪಕರಣಗಳನ್ನು ಬೇರ್ತಾವುದೇ ದೇಶವನ್ನು ಬೆದರಿಸುವ ಉದ್ದೇಶದಿಂದ ಖರೀದಿ ಮಾಡುವುದಿಲ್ಲ ಸ್ವಯಂ ಸಾಮರ್ಥ್ಯಗಳನ್ನು ಹೆಚ್ಚಿಸಿಕೊಳ್ಳಲು ಮತ್ತು ರಕ್ಷಣಾ ವ್ವವಸ್ಥೆಯನ್ನು ಬಲಪಡಿಸುವ ಉದ್ದೇಶದಿಂದ ಮಾತ್ರ ಖರೀದಿಸುತ್ತದೆ ಎಂದು ಅವರು ಹೇಳಿದರು ಸಚಿವ ರಾಜನಾಥ್ ಸಿಂಗ್ ನಿನ್ನೆ ಅಧಿಕೃತವಾಗಿ ಮೊದಲ ರಫೇಲ್ ಯುದ್ದ ವಿಮಾನವನ್ನು ಸ್ವೀಕರಿಸಿದರು

ಮತ್ತು ಭಾರತ ಪ್ರಾನ್ಸ್ ದೇಶಗಳ ನಡುವಣ ಮಹತ್ವದ ಕಾರ್ಯತಂತ್ರ ಪಾಲುದಾರಿಕೆಯಲ್ಲಿ ಇದು ಒಂದು ನೂತನ ಮ್ನೆಲುಗಲ್ಲಾಗಲಿದೆ ಎಂದು ಬಣ್ಣಿಸಿದರು ಪರಿಯಾಣದಲ್ಲಿ ವಿಧಾನಸಭಾ ಚುನಾವಣೆಗೆ ನಡೆದಿರುವ ಸಿದ್ದತೆಗಳ ಪರಿಶೀಲನೆಗಾಗಿ ಚುನಾವಣಾ ಆಯೋಗದ ತಂಡ ಇಂದು ಆ ರಾಜ್ಯಕ್ಷೆ ಭೇಟಿ ನೀಡಲಿದೆ ಮುಖ್ಯ ಚುನಾವಣಾ ಆಯುಕ್ತರಾದ ಸುನೀಲ್ ಅರೋರಾ ಮತ್ತು ಚುನಾವಣಾ ಆಯುಕ್ತರಾದ ಅಶೋಕ್ ಲವಾಸ ಮತ್ತು ಸುಶೀಲ್ ಚಂದ್ರ ಅವರು ಇರುವ ಈ ತಂಡ ಎರಡು ದಿನಗಳ ಕಾಲ ಪರಿಯಾಣದಲ್ಲಿ ಹಲವು ಇಲಾಖೆಗಳ ಮುಖ್ಯಸ್ನರೊಂದಿಗೆ ಸರಣಿ ಸಭೆಗಳನ್ನು ನಡೆಸಲಿದೆ ಅಲ್ಲದೆ ರಾಜ್ಯ ಚುನಾವಣಾಧಿಕಾರಿ ಪೊಲೀಸ್ ಮುಖ್ಯಸ್ವರು ಹಲವು ರಾಜಕೀಯ ಪಕ್ಷಗಳ ಪ್ರತಿನಿಧಿಯೊಂದಿಗೆ ಸಹ ಸಮಾಲೋಚನೆಯನ್ನು ನಡೆಸಲಿದೆ ವಿಧಾನಸಭೆ ಚುನಾವಣೆ ಸಮೀಪಿಸುತ್ತಿರುವ ಹಿನ್ನೆಲೆಯಲ್ಲಿ ಹರಿಯಾಣದಲ್ಲಿ ವಿವಿಧ ರಾಜಕೀಯ ಪಕ್ಷಗಳ ನಾಯಕರು ಪ್ರಚಾರಕ್ಷಾಗಿ ಸಿದ್ಗತೆ ನಡೆಸಿದ್ಗಾರೆ

ಪ್ರಚಾರಕ್ಕೆ ಸಾಮಾಜಿಕ ಮಾಧ್ಯಮ ಬಳಕೆಯ ಜೊತೆಗೆ ರ್ವಾಲಿ ರೋಡ್ ಷೋ ಮನೆ ಮನೆಗೆ ತೆರಳಿ ಮತಯಾಚನೆ ಕಾರ್ಯದಲ್ಲಿ ರಾಜಕೀಯ ಪಕ್ಷಗಳು ತೊಡಗಿವೆ ವಿಜಯ ದಶಮಿ ದಿನದಂದು ಹಲವಾರು ನಾಯಕರು ತಮ್ಮ ಚುನಾವಣಾ ಪ್ರಚಾರಕ್ಕೆ ಚಾಲನೆ ನೀಡಿದರು

ವಿವಾದಿತ ರಾಮಜನ್ನಭೂಮಿ ಸ್ವಳದಲ್ಲಿ ರಾಮ ಮಂದಿರ ನಿರ್ಮಾಣಕ್ಕೆ ವಿಶೇಷ ಕಾನೂನು ಜಾರಿಗೆ ತರುವಂತೆ ಶಿವಸೇನಾ ಅಧ್ಲಕ್ಷ ಉದ್ದವ್ ಠಾಕ್ರೆ ಕೇಂದ್ರ ಸರ್ಕಾರವನ್ನು ಆಗ್ರಹಪಡಿಸಿದ್ದಾರೆ ಸದ್ದ ಈ ವಿವಾದ ಸುಪ್ರೀಂಕೋರ್ಚ್ನಲ್ಲಿದೆ

ಹಿಂದುತ್ತ ಕುರಿತ ಸಮಾನ ಕಾರ್ಯಕ್ರಮದ ಆಧಾರದಲ್ಲಿ ಬಿಜೆಪಿಯೊಂದಿಗೆ ತಮ್ನ ಪಕ್ಷ ಮೈತ್ರಿ ಮಾಡಿಕೊಂಡಿದೆ ಎಂದು ಅವರು ಹೇಳಿದರು

ಜಮ್ನು ಮತ್ತು ಕಾಶ್ಮೀರದಲ್ಲಿ ತಾಲೂಕು ಅಭಿವ್ಯದ್ದಿ ಮಂಡಳಿಗಳ ಚುನಾವಣೆಯಲ್ಲಿ ಭಾಗವಹಿಸುವ ಕುರಿತಂತೆ ಪ್ರದೇಶ ಕಾಂಗ್ರೆಸ್ ಸಮಿತಿ ಇಂದು ಪರಿಶೀಲಿಸಲಿದೆ ಅಲ್ಲಿಯ ಸದ್ಗದ ಪರಿಸ್ತಿತಿಯನ್ನು ಗಮನಿಸಲಾಗುವುದು ಚುನಾವಣೆಯಲ್ಲಿ ಭಾಗವಹಿಸಲು ಕಾಂಗ್ರೆಸ್ ಪಕ್ಷ ಆಸಕಿಯನ್ನು ಹೊಂದಿದ್ದರೂ ಸಹ ಅಲ್ಲಿಯ ಸರ್ಕಾರದಿಂದ ಇನ್ನು ಸಂಪೂರ್ಣ ಸಹಕಾರ ದೊರೆಯುತ್ತಿಲ್ಲ ಆದ್ದರಿಂದ ಕಾಶ್ಮೀರ ಕಣಿವೆಯ ಹಲವು ವರ್ಗಗಳಿಂದ ಪರಿಸ್ಟಿತಿಯ ಬಗ್ಗೆ ಅಭಿಪ್ರಾಯವನ್ನು ಪಡೆದು ಈ ಬಗ್ಗೆ ನಿರ್ಧರಿಸಲಾಗುವುದು ಎಂದು ಜಮ್ನು ಕಾಶ್ನೀರ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಮುಖ್ಯ ವಕ್ತಾರ ರವೀಂದರ್ ಶರ್ಮ ಹೇಳಿಕೆಯೊಂದರಲ್ಲಿ ತಿಳಿಸಿದ್ದಾರೆ

ಸಂಪರ್ಕ ವ್ಯವಸ್ಥೆಗಳಗೆ ವಿಧಿಸಲಾಗಿದ್ದ ನಿರ್ಬಂಧಗಳು ಮುಂದುವರೆದಿವೆ ಪ್ರವಾಸಿಗರ ಭೇಟಿಗೆ ವಿಧಿಸಲಾಗಿದ್ದ ನಿರ್ಬಂಧಗಳ ತೆರವು ಕ್ರಮ ಅಲ್ಲಿ ಪರಿಸ್ಥಿತಿ ಸಾಕಷ್ಟು ಸುಧಾರಿಸಿದೆ ಎಂದು ಬಿಂಬಿಸಲು ಕೈಗೊಂಡಿರುವ ಕ್ರಮವಾಗಿರಬಹುದೆಂಬುದು ತಮ್ನ ಪಕ್ಷದ ಅಭಿಪ್ರಾಯವಾಗಿದೆ ಎಂದು ನ್ಥಾಷನಲ್ ಕಾಸ್ಫರೆನ್ಸ್ ನಾಯಕರು ಬಣ್ಣಿಸಿದ್ದಾರೆ ಪಕ್ಷದ ವಕ್ತಾರರು ಶ್ರೀನಗರದಲ್ಲಿ ನೀಡಿರುವ ಹೇಳಕೆಯಲ್ಲಿ ಕಣಿವೆ ಪ್ರದೇತದಲ್ಲಿ ಹೊರ ಜಗತ್ತಿನೊಂದಿಗೆ ಅಂತರ್ಜಾಲ ವ್ಯವಸ್ಥೆಯಾಗಲಿ ಮೊಬ್ಸೆಲ್ ಮೋನ್ ಸಂಪರ್ಕವಾಗಲಿ ಇನ್ನು ಸಾಧ್ಯವಾಗದೇ ಇರುವಾಗ ಪ್ರವಾಸಿಗರು ಅಲ್ಲಿಗೆ ಬರುವ ಧೈರ್ಯವನ್ನಾದರೂ ಹೇಗೆ ತೋರುತ್ತಾರೆ ಎಂದು ಟೀಕಿಸಲಾಗಿದೆ

ಇತ್ತೀಚೆಗೆ ನಡೆದ ವಿಶ್ವಸಂಸ್ವೆಯ ಭದ್ರತಾ ಮಂಡಳಿ ಸಭೆಯಲ್ಲಿ ಚೀನಾ ಕಾಶ್ಮೀರ ವಿಚಾರದಲ್ಲಿ ಪ್ರತಿಪಾದಿಸಿದ್ದ ತನ್ನ ನಿಲುವುಗಳಲ್ಲಿ ಬದಲಾವಣೆ ಮಾಡಿಕೊಂಡಿದ್ದು ಇದರಿಂದಾಗಿ ಕಾಶ್ಮೀರ ವಿಚಾರದಲ್ಲಿ ಈ ದೆಳವಣಿಗೆ ಅತ್ಯಂತ ಮಹತ್ವದಾಗಿದೆ ಚೀನಾದ ವಿದೇತಾಂಗ ಸಚಿವಾಲಯದ ವಕ್ತಾರ ಗೆಂಗ್ ಶೂವಾಂಗ್ ಮಾತನಾಡಿ ನವದೆಹಲಿ ಮತ್ತು ಇಸ್ಲಾಮಾಬಾದ್ ತನ್ನೆಲ್ಲಾ ವಿವಾದಗಳನ್ನು ದ್ವಿಪಕ್ಷೀಯ ಸಮಾಲೋಚನಾ ಮಾರ್ಗದಲ್ಲಿ ಬಗೆಹರಿಸಿಕೊಳ್ಳಬೇಕು ಎಂದು ಸಲಹೆ ಮಾಡಿದ್ದಾರೆ ಭಾರತ ಚೀನಾ ನಡುವಿನ ಗಡಿ ವಿವಾದ ಅಂತಿಮವಾಗಿ ಇತ್ತರ್ಥವಾಗುವ ಮುನ್ನವೇ ಗಡಿ ಪ್ರದೇತದಲ್ಲಿ ಯುದ್ದ ವಿರಾಮ ಸ್ಥಿತಿ ಹಾಗೂ ಶಾಂತಿ ವಾತಾವರಣ ಕಾಪಾಡಿಕೊಳ್ಳಲು ಉಭಯ ದೇಶಗಳು ಜಂಟಿಯಾಗಿ ಕಾರ್ಯೋನ್ನುಖವಾಗಲಿವೆ ಎಂದು ಭಾರತದಲ್ಲಿನ ಚೀನಾ ರಾಯಭಾರಿ ಸನ್ ವೈಡೋಂಗ್ ಹೇಳಿದ್ದಾರೆ ಸುದ್ದಿ ಸಂಸ್ಟೆಗೆ ನೀಡಿದ ವಿಶೇಷ ಸಂದರ್ಶನದಲ್ಲಿ ಅವರು ಉಭಯ ದೇಶಗಳ ನಡುವಿನ ಭಿನ್ನಾಭಿಪ್ರಾಯಗಳನ್ನು ಪರಸ್ಪರ ಮಾತುಕತೆ ಮತ್ತು ಸಮಾಲೋಚನೆ ಮೂಲಕ ಪರಿಹರಿಸಿಕೊಳ್ಳಲಾಗುವುದೆಂದು ತಿಳಿಸಿದ್ದಾರೆ ಏಷ್ಕಾದ ಎರಡೂ ಪ್ರಮುಖ ರಾಷ್ಟಗಳಾಗಿ ಹೊರಹೊಮ್ತುತ್ತಿರುವ ಭಾರತ ಚೀನಾ ಗಡಿ ವಿವಾದವನ್ನು ನಿರ್ಲಕ್ಷಿಸಿದರೆ ದ್ವಿಪಕ್ಷೀಯ ಬಾಂಧವ್ಯ ಅಭಿವೃದ್ಧಿ ಮೇಲೆ ಪ್ರತಿಕೂಲ ಪರಿಣಾಮ ಬೀರಲಿದೆ ಎಂದು ಸನ್ ವೈಡೋಂಗ್ ತಿಳಿಸಿದ್ದಾರೆ